ಪಕ್ಷಗಳಿಗೆ ಚುನಾವಣಾ ಆಯೋಗ ಕಟ್ಟುನಿಟ್ಟನ ಸೂಚನೆ

ಅವರಿಂದ ಸಾರ್ವಜನಿಕ ಭಾಷಣ ಆರ್

ವಿರುದ್ಗ ಶಿಸ್ತು ಕ್ರಮ ಸಿದ್ದರಾಮಯ್ಯ ನಾಡಿನೆಲ್ಲೆಡೆ ಇಂದು ಯುಗಾದಿ ಹಬ್ಬದ ಸಡಗರ ಸಂಭ್ರಮ ರಾಜ್ಜದ ಜನತೆಗೆ ಗಣ್ಣರಿಂದ ಶುಭ ಹಾರ್ವೆಕೆ

ಲೋಕಸಭಾ ಚುನಾವಣೆ ಚಿಕ್ಕೋಡಿ ಕ್ವೇತ್ರ ದರ್ಶನ

ಲೋಕಸಭಾ ಚುನಾವಣೆಯ ಮಾದರಿ ನೀತಿಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರ ವಹಿಸುವಂತೆ ಚುನಾವಣಾ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳಿಗೆ ಸುತ್ತೋಲೆ ಹೊರಡಿಸಿದೆ ಮತದಾರರಲ್ಲಿ ಜಾತಿ ಮತ್ತು ಕೋಮುಭಾವನೆ ಕೆರಳಿಸುವಂತಹ ಯಾವುದೇ ಭಾಷಣಗಳನ್ನು ಮಾಡದಂತೆಯೂ ಚುನಾವಣಾ ಆಯೋಗ ತಿಳಿಸಿದೆ ಜನರ ನಡುವೆ ಭಿನ್ನಾಭಿಪ್ರಾಯ ಹಾಗೂ ದ್ವೇಷ ಮೂಡುವಂತಹ ಚಟುವಟಕೆಗಳಲ್ಲಿ ತೊಡಗಬಾರದು ಎಂದು ಚುನಾವಣಾ ಆಯೋಗ ಎಚ್ಚರಿಸಿದೆ

ಅಶೋಕ ತಿಳಿಸಿದ್ದಾರೆ ಈ ಕುರಿತು ಮಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಡಕು ಮೂಡಿ ಆ ಪಕ್ಷಗಳ ನಾಯಕರ ನಡುವೆ ಮೈಮನಸ್ಸಿವಿದೆ ಎಂದರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೆಡಿಎಸ್ ಆಧ್ವರ್ಥಿಗಳು ಗೆಲುವು ಸಾಧಿಸಬಾರದು ಮೋದಿಯವರು ಮತ್ತೊಮ್ನ ಪ್ರಧಾನಿ ಆಗಬೇಕೆಂದು ಈಗಾಗಲೇ ರಾಜ್ಜದ ಜನ ತೀರ್ಮಾನಿಸಿದ್ದಾರೆ ಎಂದು ಅವರು ಹೇಳಿದರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಬಿಜೆಪಿ ದೆಂಬಲ ಘೋಷಿಸಿದ್ದು ಅವರ ಗೆಲುವು ನಿಶ್ಚಿತ ಎಂದು ಹೇಳಿದ ಆರ್ ಅಶೋಕ ರಾಜ್ಯದ ಇಡೀ ಮೈತ್ರಿ ಸರಕಾರವೇ ಮಂಡ್ಲದಲ್ಲಿ ಪ್ರಚಾರದಲ್ಲಿ ತೊಡಗಿದೆ ಎಂದು ಟೀಕಿಸಿದರು ರಾಜ್ಞದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ವರ್ಥಿಗಳ ವಿರುದ್ದ ಅಪಪ್ರಚಾರದಲ್ಲಿ ತೊಡಗುವ ಕಾಂಗ್ರೆಸ್ ನಾಯಕರ ಮೇಲೆ ಶಿಸ್ತುಕ್ರಮ ಕೈಗೊಳ್ಳಲಾಗುವುದು ಎಂದು ಕಾಂಗ್ರೆಸ್ ತಾಸಕಾಂಗ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈತ್ರಿ ಹೈಕಮಾಂಡ್ ಮಟ್ಟದಲ್ಲಾಗಿದ್ದು ಇದನ್ನು ಎರಡೂ ಪಕ್ಷಗಳ ಕಾರ್ಯಕರ್ತರು ಒಪ್ಪಿಕೊಳ್ಳಬೇಕು ಯಾರಿಗಾದರೂ ಮೈತ್ರಿ ಒಪ್ಪಿಗೆ ಇಲ್ಲವಾದಲ್ಲಿ ಪಕ್ಷವನ್ನು ಬಿಟ್ಟು ಹೋಗಬಹುದು ಎಂದು ಅವರು ಸ್ಪಷ್ಟಪಡಿಸಿದರು ಜೆಡಿಎಸ್ ಜೊತೆಗಿನ ಮೈತ್ರಿಯೊಂದಿಗೆ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸುವ ಮೂಲಕ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ವರ್ಥಿಯನ್ನು ಗೆಲ್ಲಿಸುತ್ತೇವೆ

ಮೈಸೂರಲ್ಲಿ ಬಹಳಷ್ಟು ವರ್ಷಗಳಿಂದ ಜೆಡಿಎಸ್ ಕಾಂಗ್ರೆಸ್ ನಡುವೆಯೇ ಹೋರಾಟ ನಡೆಯುತ್ತಿದೆ ಹಾಗಾಗಿ ಈಗ ನಾಯಕರು ಮೈತ್ರಿ ಮಾಡಿಕೊಂಡರೂ ಕೆಳಹಂತದಲ್ಲಿ ಕೆಲ ಸಮಸ್ಯೆಗಳವೆ ಹೀಗಾಗಿ ಕಾಂಗ್ರೆಸ್ ಜತೆ ಮೈತ್ರಿಗೆ ಜೆಡಿಎಸ್ನ ಕೆಲವರು ವಿರೋಧ ಮಾಡುತ್ತಿದ್ದಾರೆ ಹಾಗೆಯೇ ಕೆಲ ಕಾಂಗ್ರೆಸ್ತಿನವರು ವಿರೋಧ ವ್ಯಕ್ತಪಡಿಸಿದರಾದರೂ ಆದರೆ ಈಗ ಉಭಯ ಪಕ್ಷಗಳ ನಾಯಕರು ಹೊಂದಾಣಿಕೆಯಿಂದ ಹೋಗಲು ತೀರ್ಮಾನಿಸಿರುವುದಾಗಿ ಸಿದ್ದರಾಮಯ್ಯ ತಿಳಿಸಿದರು

ರಾಜ್ಯ ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ ಕಲಬುರಗಿಯಲ್ಲಿಂದು ಚುನಾವಣಾ ಪ್ರಚಾರದ ವೇಳೆ ಅವರು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಷೆ ಬರುವುದು ನಿಶ್ಚಿತ ಎಂದರು

ರಾಜ್ಜದಲ್ಲೂ ಬಿಜೆಪಿ ಅತಿ ಹೆಚ್ಚು ಸ್ವಾನಗಳನ್ನು ಗಳಿಸಲಿದೆ ಎಂದು ಹೇಳಿದರು ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಅವಶ್ಯಕತೆ ಇದ್ದು ಅವರು ಮತ್ತೊಮ್ಮೆ ಪ್ರಧಾನಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಜಗದೀಶ್ ಶೆಟ್ಟರ್ ತಿಳಿಸಿದರು ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿಂದು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಸಮ್ನುಖದಲ್ಲಿ ಮೈಸೂರು ಜಿಲ್ಲಾ ರಾಜಕಾರಣಿಯಾದ ಹರೀಶ್ ಗೌಡ ಪಕ್ಷಕ್ಕೆ ಸೇರ್ಪಡೆಗೊಂಡರು ಸಮಾರಂಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಮೈಸೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮೂರ್ತಿ ಹಾಗೂ ಮತ್ತಿತರ ಮುಖಂಡರು ಹಾಜರಿದ್ದರು ಹರೀಶ್ ಗೌಡ ಅವರು ಈ ಹಿಂದೆ ಮೈಸೂರು ಜಿಲ್ಲೆಯ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ಎಂದು ಪ್ರಕಟಣೆ ತಿಳಿಸಿದೆ

ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಜನರು ಶ್ರದ್ದಾಭಕ್ತಿಯಿಂದ ಹಬ್ಬವನ್ನು ಆಚರಿಸುತ್ತಿದ್ದು

ವಿವಿಧಿಡೆ ಜೇಡಿಮಣ್ಣಿನಲ್ಲಿ ಬೃಹತ್ ಕಾಮನಮೂರ್ತಿಗಳನ್ನು ರಚಿಸಿ ಪೂಜೆ ಸಲ್ಲಿಸಿದ ಬಗ್ಗೆ ವರದಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಎಲ್ಲೆಡೆ ಜನರು ಪರಸ್ಪರ ಬೇವು ದೆಲ್ಲ ಹಂಚುವುದರೊಂದಿಗೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಚುನಾವಣಾ ಪ್ರಚಾರಗಳಿಗೆ ಕೊಂಚ ವಿರಾಮ ನೀಡಿದ್ದ ವಿವಿಧ ಪಕ್ಷಗಳ ಮುಖಂಡರು ಹಾಗೂ ಕಾರ್ಕರ್ತರು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ದಾರೆ

ರಾಪ್ಲಸತಿ ರಾಮನಾಥ್ ಕೋವಿಂದ್ ಅವರು ಕರ್ನಾಟಕದ ಸಹೋದರ ಸಹೋದರಿಯರಿಗೆ ಮತ್ತು ಜಗತ್ತಿನಾದ್ದಂತ ನೆಲೆಸಿರುವ ಕನ್ನಡಿಗರಿಗೆ ಯುಗಾದಿ ಶುಭಾಶಯ ಈ ಸಂವತ್ತರ ಎಲ್ಲರಿಗೂ ಸಂತಸ ಶಾಂತಿ ಮತ್ತು ಸಮ್ಯದ್ದಿಯನ್ನು ತರಲಿ ಎಂದು ತಮ್ನ ಶುಭ ಸಂದೇಶದಲ್ಲಿ ತಿಳಿಸಿದ್ದಾರೆ

ನಿಮ್ನ ಆಕಾಂಕ್ಷೆಗಳು ಈಡೇರಲಿ ಪ್ರತಿಯೊಬ್ಬರಿಗೂ ಸಂತೋಷ ಮತ್ತು ಉತ್ತಮ ಆರೋಗ್ಯ ದೊರೆಯಲಿ ಎಂದು ಅವರು ಜನತೆಗೆ ಹಾರೈಸಿದ್ದಾರೆ ವಿಕಾರಿ ನಾಮ ಸಂವತ್ಸರವು ನಾಡಿನ ಜನತೆಗೆ ಸುಖ ಸಮೃದ್ದಿ ಶಾಂತಿಯನ್ನು ತರಲಿ ಎಂದು ಮುಖ್ದಮಂತ್ರಿ ಎಚ್

ಹಬ್ಬದಂದು ಬೇವು ದೆಲ್ಲ ಸ್ವೀಕರಿಸಿದಂತೆಯೇ ಬದುಕಿನಲ್ಲಿಯೂ ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ವೀಕರಿಸುವ ಸಾಮರಸ್ಥದ ಬದುಕು ನಮ್ಮೆಲ್ಲರದ್ದಾಗಲಿ ಎಂದು ಅವರು ಆಶಿಸಿದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೊಸ ವರುಷವು ಎಲ್ಲರಿಗೂ ಸುಖ ಶಾಂತಿ ನೀಡಲಿ ನಾಡಿನ ಜನತೆಯಲ್ಲಿ ಸದಾ ಸಮೃದ್ದಿ ನೆಲೆ ನಿಲ್ಲಲಿ ಉತ್ತಮ ಮಳೆ ಬೆಳೆ ಆಗಿ ಅನ್ನದಾತರ ಬದುಕು ಹಸನಾಗಲಿ ಎಂದು ಹಾರೈಸಿದ್ದಾರೆ

ಈ ಕುರಿತು ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಸಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗೆ ನ್ನಾಯಾಲಯದಲ್ಲಿ ತಡೆಯಾಜ್ಜೆ ತೆರವಾಗಿದೆ ಆದರೆ ಮುಖ್ಯ ವಿಚಾರಣೆ ಸುಪ್ರಿಂಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಇನ್ನೂ ಬಾಕಿ ಉಳಿದಿದೆ ಎಂದರು ಕೋಲಾರ ಜಿಲ್ಲೆಯಲ್ಲಿ ತೀವ್ರ ಬರಗಾಲವಿದೆ ಜನ ಮತ್ತು ಜಾನುವಾರುಗಳು ನೀರಿಲ್ಲದೆ ಪರದಾಡುವಂತಾಗಿದೆ ಎಂಬ ವಾದವನ್ನು ಮುಂದಿಟ್ಟು ಮಾನವೀಯತೆ ಆಧಾರದದ ಮೇಲೆ ಸುಪ್ರೀಂಕೋರ್ಟ್ನಲ್ಲಿದ್ದ ತಡೆಯಾಜ್ವೆಯನ್ನು ತೆರೆವುಗೊಳಿಸುವಂತೆ ಬೆಂಗಳೂರು ನೀರು ಮತ್ತು ಒಳಚರಂಡಿ ಮಂಡಳ ಮನವಿ ಮಾಡಿತ್ತು ಎಂದು ಆಂಜನೇಯ ರೆಡ್ಡಿ ತಿಳಿಸಿದರು

ಅದರಲ್ಲೂ ಜಿಲ್ಲೆಯ ಕಲೆ ಮತ್ತು ಸಂಸ್ಕತಿಯನ್ನು ಅಭಿವ್ಹಿಸುವ ಜೊತೆಗೆ ಜಿಲ್ಲೆಯ ಪ್ರಕೃತಿ ಸೊಬಗನ್ನು ಬಿಂಬಿಸುವ ವಿವಿಧ ಕಲಾಕೃತಿಗಳನ್ನು ಜನಸಂದಣಿ ಪ್ರದೇಶಗಳಾದ ಬಸ್ ನಿಲ್ದಾಣ ಸರ್ಕಾರಿ ಕಚೇರಿ ಕಾಂಪೌಂಡ್ಗಳ ಮೇಲೆ ರಚಿಸಿ ಮತದಾರರಿಗೆ ಕಡ್ಡಾಯ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳದ್ದಾರೆ

ವಿಷಯ ತಜ್ಞರಿಂದ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಂದೇಶಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದು ಪ್ರಕಟಣೆ ತಿಳಿಸಿದೆ

ಮುನ್ಸೂಚನೆಯಂತೆ ರಾಜ್ಜದ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಬೀಳುವ ನಿರೀಕ್ಷೆ ಇದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ ಇರಲಿದ್ದು